ಭೂಸೇನಾ ವರಿಷ್ಠ ಜನರಲ್ ಬಿಪಿನ್ ರಾವತ್ ಅವರಿಂದ ಜಮ್ಮ ಮತ್ತು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯ ಬಳಿ ಭದ್ರತಾ ಪರಿಸ್ಥಿತಿ ಪರಿಶೀಲನೆ

ಪ್ರಧಾನಮಂತ್ರಿ ಉಜ್ವಲಾ ಯೋಜನೆ ಜನರ ಸಬಲೀಕರಣ ಸ್ನಾವಲಂಬನೆ ಮತ್ತು ಘನತೆಯನ್ನು ಉತ್ತೇಜಿಸುವಲ್ಲಿ ಗಮನಾರ್ಹ ಕಾರ್ಯಕ್ರಮವೆಂದು ಉಪರಾಷ್ಟಪತಿ ಎಂ

ಬಾಹ್ಕಾಕಾಶ ವಿಜ್ಞಾನ ಕಾರ್ಯಕ್ರಮಗಳತ್ತ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮೂಡಿಸಲು ಇಸ್ತೋದಿಂದ ವಿನೂತನ ಯೋಜನೆ ಆರಂಭ

ಮುಖ್ಲಿಮ್ ಮಹಿಳೆಯರ ವೈವಾಹಿಕ ಹಕ್ಕುಗಳ ರಕ್ಷಣೆ ಉದ್ದೇಶದ ತ್ರಿವಳಿ ತಲಾಖ್ ನಿಷೇಧ ಮಸೂದೆಯನ್ನು ಸರ್ಕಾರ ಇಂದು ರಾಜ್ಲಸಭೆಯಲ್ಲಿ ಮಂಡಿಸಲಿದೆ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಸದನದಲ್ಲಿ ಮಸೂದೆಯನ್ನು ಮಂಡಿಸಲಿದ್ದಾರೆ ಲೋಕಸಭೆಯಲ್ಲಿ ಕಳೆದ ವಾರ ಪ್ರತಿಪಕ್ಷಗಳ ಗದ್ದಲ

ಮುಸ್ಲಿಂ ಸಮುದಾಯದಲ್ಲಿ ಮಹಿಳೆಗೆ ಮೂರು ಬಾರಿ ತಲಾಖ್ ಎಂದು ಹೇಳುವ ಮೂಲಕ ವ್ಯೆವಾಹಿಕ ಸಂಬಂಧವನ್ನು ಕಡಿದುಕೊಳ್ಳಲು ಪುರುಷರಿಗೆ ಇರುವ ಅವಕಾಶವನ್ನು ಈ ಮಸೂದೆ ಅನೂರ್ಜಿತ ಹಾಗೂ ಕಾನೂನುಬಾಹಿರಗೊಳಿಸಲಿದೆ ಅಲ್ಲದೇ ತ್ರಿವಳಿ ತಲಾಖ್ ನೀಡುವುದನ್ನು ಶಿಕ್ಷಾರ್ಹ ಅಪರಾಧ ಎಂದು ಪರಿಗಣಿಸಿ ಆರೋಪಿಗೆ ಮೂರು ವರ್ಷ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಕಲ್ಪಿಸುತ್ತದೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ತಮ್ಮ ಎಲ್ಲಾ ಸದಸ್ದರಿಗೆ ವಿಪ್ ಜಾರಿ ಮಾಡಿದ್ದು ಮಸೂದೆ ಮಂಡನೆಯ ವೇಳೆ ಸದನದಲ್ಲಿ ಹಾಜರಿರಬೇಕೆಂದು ಆದೇಶಿಸಿವೆ ಮತ್ತೊಂದೆಡೆ ವಿರೋಧ ಪಕ್ಷ ಕಾಂಗ್ರೆಸ್ ಕೆಲವು ಮಾರ್ಪಾಡುಗಳ ವಿನಃ ಮಸೂದೆಯನ್ನು ಅಂಗೀಕರಿಸಲು ಅವಕಾಶ ನೀಡುವುದಿಲ್ಲ ಎಂದು ಹೇಳಿದೆ

ರಾಜ್ಲಸಭೆಯಲ್ಲಿ ಇಂದು ಬೆಳಗ್ಗೆ ಎಐಎಡಿಎಂಕೆ ಸದಸ್ಲರು ಕಾವೇರಿ ವಿಚಾರವಾಗಿ ಪ್ರತಿಭಟನೆ ಮುಂದುವರೆಸಿದ ಹಿನ್ನೆಲೆಯಲ್ಲಿ ಎರಡು ಬಾರಿ ಕಲಾಪವನ್ನು ಮುಂದೂಡಲಾಗಿದೆ

ಮುಂಜಾನೆ ದೇಗುಲ ಪ್ರವೇಶಿಸಿದ್ದಾರೆ ಎಂದು ಕೇರಳ ಸರ್ಕಾರ ದೃಢಪಡಿಸಿದೆ

ಅಯ್ಲಪ್ಪನಿಗೆ ಪ್ರಾರ್ಥನೆ ಸಲ್ಲಿಸಿ ವಾಪಸ್ವಾಗಿದ್ದಾರೆ ಎನ್ನಲಾಗಿದೆ

ಉತ್ತರ ಸೇನಾ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ರಣಬೀರ್ ಸಿಂಗ್ ಮತ್ತು ಚಿನಾರ್ ಪೊಲೀಸ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಎ

ಭಟ್ ಅವರ ಜೊತೆಯಲ್ಲಿ ಸೈನ್ಯದ ಮುಖ್ಯಶ್ಥ ರಾವತ್ ಗಡಿ ಸಮೀಪದ ಕುಪ್ವಾರಾ ಜಿಲ್ಲೆಗೆ ಭೇಟಿ ನೀಡಿದ್ದರು ಅಲ್ಲಿ ಅವರು ಸೈನ್ಯದೊಂದಿಗೆ ಸೇನಾ ಮುಖ್ಯಸ್ಥ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಂವಹನ ನಡೆಸಿ ಕಣಿವೆಯಲ್ಲಿ ನಡೆಯುತ್ತಿರುವ ಆಂತರಿಕ ಭದ್ರತಾ ಪರಿಸ್ಥಿತಿಯನ್ನು ಚರ್ಚಿಸಿದರು

ಆದರೆ ಈ ಸಾಲವು ಆಸ್ತಿಯ ಗುಣಮಟ್ಟದ ವರ್ಗೀಕರಣದ ಆಧಾರದ ಮೇರೆಗೆ ಮುಂದುವರಿಯಲಿದೆ ಎಂದು ಆರ್ಬಿಐ ಹೇಳಿದೆ ಈ ನಿರ್ಧಾರದಿಂದ ನೋಟು ಅಮಾನ್ಯೀಕರಣ ಮತ್ತು ಸರಕು ಮತ್ತು ಸೇವಾ ತೇರಿಗೆ ಜಿಎಸ್ ಟಿಯಿಂದ ಸಂಕಪ್ಪಕ್ಕೆ ತುತ್ತಾಗಿದ್ದ ಅತಿ ಸಣ್ಣ ಮತ್ತು ಸಣ್ಣ ಹಾಗೂ ಮಧ್ಯಮ ಉದ್ಯಮಗಳು ಸುಧಾರಿಸಿಕೊಳ್ಳಲು ನೆರವಾಗಿದೆ ಈ ಕುರಿತು ಸೇಂಟ್ರಲ್ ಬ್ಯಾಂಕ್ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ

ಪ್ರಧಾನಮಂತ್ರಿ ಉಜ್ವಲಾ ಯೋಜನೆ ಜನರ ಸಬಲೀಕರಣ ಸ್ವಾವಲಂಬನೆ ಮತ್ತು ಫನತೆಯನ್ನು ಉತ್ತೇಜಿಸುವಲ್ಲಿ ಗಮನಾರ್ಹ ಕಾರ್ಯಕ್ರಮವೆಂದು ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಬಣ್ಣೆಸಿದ್ದಾರೆ

ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಅಡುಗೆ ಅನಿಲ ಬಳಕೆಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ ಎಂದು ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಉಜ್ವಲಾ ಯೋಜನೆಯನ್ನು ಕುರಿತ ಕಾಫಿ ಟೇಬಲ್ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿದರು ರೈತರ ಸಾಲ ಮನ್ನಾ ಕುರಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಕೆ ಬಗ್ಗೆ ಜೆಡಿಎಸ್ ರಾಷ್ಷೀಯ ಅಧ್ಯಕ್ಷ ಎಚ್

ದೇವೇಗೌಡ ನೀಡಿರುವ ಹೇಳಕೆಗೆ ಕರ್ನಾಟಕ ಬಿಜೆಪಿ ರಾಜ್ಯಾದ್ಯಕ್ಷ ಬಿ ಎಸ್

ಆದರೆ ಸರ್ಕಾರ ಅಧಿಕಾರ ವಹಿಸಿಕೊಂಡು ಏಳು ತಿಂಗಳಾದರೂ ಈವರೆಗೂ ಸ್ವಷ್ಟ ನಿರ್ಧಾರ ಕೈಗೊಂಡಿಲ್ಲ ಎಂದು ದೂರಿದ್ದಾರೆ ಇಸ್ರೋ ತನ್ನ ಕ್ಷೇತ್ರ ಕಾರ್ಯಗಳ ಪರಿಚಯದ ಅಂಗವಾಗಿ ವಿದ್ವಾರ್ಥಿಗಳೊಂದಿಗಿನ ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ ಯುವ ಜನತೆಯನ್ನು ಕೇಂದ್ರವಾಗಿಸಿಕೊಂಡು ಇಂಡಿಯನ್ ಸ್ಲೇಸ್ ಏಜೆನ್ನಿಯು ಈ ಸಂವಾದವನ್ನು ದೇಶದಲ್ಲೆಡೆ ಆಯೋಜಿಸುತ್ತಿದೆ

ಸಂವಾದದಲ್ಲಿ ಪಾಲ್ಗೊಂಡಿದ್ದ ಇಸೋ ಅಧ್ಯಕ್ಷ ಡಾ

ಶಿವನ್ ಮಾತನಾಡಿ ಇಸೋ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪಲು ಅನೇಕ ಕಾರ್ಯತ್ರಮಗಳನ್ನು ಹಮ್ಹೊಳ್ಳಲಾಗುತ್ತಿದೆ ಈ ದಿಕ್ಕಿನಲ್ಲಿ ಯುವ ಸಮೂಹ ಮತ್ತು ವಿದ್ಯಾರ್ಥಿ ವೃಂದ ಕೈಜೋಡಿಸಬೇಕು ಎಂದು ಕರೆ ನೀಡಿದರು ವಿದ್ವಾರ್ಥಿಗಳು ವಿಜ್ವಾನ ಮತ್ತು ಗಣಿತ ವಿಷಯದಲ್ಲಿ ಗಂಭೀರ ಅಧ್ವಯನ ಕೈಗೊಂಡಲ್ಲಿ ಅವರ ಭವಿಷ್ಣ ಉಜ್ವಲವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಇಸ್ರೋ ಅಧ್ಯಕ್ಷರು ಕಿವಿಮಾತು ಹೇಳಿದರು ರಕ್ಷಣಾ ಅಂತರಿಕ್ಷಯಾನ ಮತ್ತು ಯುದ್ದನೌಕೆ ಸಾಮಾಗ್ರಿಗಳು ಇದೀಗ ಕೈಗಾರಿಕಾ ನೀತಿಗೆ ಒಳಪಟ್ಟವೆ ಎಂದು ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ ಹಾಗೆಯೇ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಇದಕ್ಕೆ ಪರವಾನಗಿ ನೀಡಬಾರದು ಎಂದು ಸೂಚಿಸಿದೆ ಕೈಗಾರಿಕಾ ನೀತಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಅಡಿಯಲ್ಲಿ ಬರಲಿದ್ದು

ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಜಿಎಸ್ಟಿ ಸಂಗ್ರಹ ಒಂದು ಲಕ್ಷ ಕೋಟಿ ರೂಪಾಯಿ ಆಗಿತ್ತು

ಎರಡನೇ ದಿನವಾದ ನಿನ್ನೆ ಚಂಡೀಗಢ ದೆಹಲಿ ಮತ್ತು ಪಂಜಾಬ್ ಬಾಕ್ಸರ್ ಗಳು ಪ್ರಾಬಲ್ಯ ಸಾಧಿಸಿದ್ದಾರೆ

ವಿನೋಧಿನಿ ವಿರುದ್ದ ಏಕಪಕ್ಷೀಯ ಜಯ ಗಳಿಸಿದ್ದಾರೆ

ಪುಣೆಯಲ್ಲಿ ನಿನ್ನೆ ನಡೆದ ಪ್ರೀಮಿಯರ್ ಬ್ಯಾಡ್ಲಿಂಟನ್ ಲೀಗ್ ನಲ್ಲಿ ಪಿ